ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ಯಲಚೇನಪಳ್ಳಿ ಸಿಲ್ಮೋರ್ಡ್ ಎಸ್ನತ ಮೆಟ್ರೋ ಮಾರ್ಗಕ್ಕೆ ಕೇಂದ್ರ ಸಚಿವ ಪರ್ದೀಪ್ಸಿಂಗ್ಮರಿ ಪಸಿರು ನಿಶಾನೆ

ಕೌಶಲ್ಲ ಅಭಿವ್ಯದ್ದಿ ಮತ್ತು ಉದ್ಲಮಶೀಲತೆ ಸಚಿವಾಲಯದ ಮುಂದಾಳತ್ತದಲ್ಲಿ ಈ ಪಂತ ಹೊಸ ಯುಗ ಮತ್ತು ಕೋವಿಡ್ ನಂತಪ ಬಿಕ್ಕಟ್ಟನ ಸಂದರ್ಭಕ್ಕೆ ತಕ್ಕ ಕೌಶಲ್ಲಗಳನ್ನು ಕೇಂದ್ರೀಕರಿಸುತ್ತದೆ

ಪಿಎಂಕೆವಿವೈ ನ ಮೊದಲ ಮತ್ತು ಎರಡನೇ ಪಂತದಿಂದ ಪಡೆದ ಕಲಿಕೆಯ ಆಧಾರದ ಮೇಲೆ

ಆರೋಗ್ಯ ಕಾರ್ಯಕರ್ತರ ಅಂಕಿ ಅಂತ ಸಂಗ್ರಹಿಸಿ ಅದರಂತೆ ಸೂಕ್ತ ಅನುಪಾತದಲ್ಲಿ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಲಸಿಕೆ ನೀಡಲಾಗಿದೆ ಎಂದು ಸಚಿವಾಲಯದ ಮೂಲಗಳು ಹೇಳವೆ ಕೋವಿಡ್ ಲಸಿಕಾ ಅಭಿಯಾನ ನಡೆಯಲಿರುವ ಕಾರಣ ಪಲ್ಲಾಮೋಲಿಯಾ ಲಸಿಕಾ ಅಭಿಯಾನವನ್ನು ಮುಂದೂಡಲಾಗಿದೆ

ಒಂದಿನ ಪಣಕಾಸು ವರ್ಷಕ್ಕೆ ಪೋಲಿಸಿದರೆ

ಸಾರ್ವಜನಿಕರ ಸುಮಾರು ಮೂರು ಸಾವಿರ ಕೋಟ ರೂಪಾಯಿ ಉಳಿತಾಯವಾಗಿದೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಲರ ಖಾತೆ ಸಚಿವ ಸದಾನಂದಗೌಡ ಪೇಳದ್ದಾರೆ

ರಾಷ್ಟಪತಿ ರಾಮನಾಥ್ ಕೋಎಂದ್ ಉಭಯ ಸದನಗಳನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ

ತೆಲಂಗಾಣ ಆಂಧ್ರ ಪಂಜಾಬ್ ಸೇರಿ ವಿವಿಧೆಡೆ ಸಂಕ್ರಾಂತಿ ಸುಗ್ಗಿಯ ಕಾಲ ಪ್ರಕೃತಿಯಲ್ಲಿ ಬೆಳೆದ ಬೆಳೆಗಳನ್ನು ಫಲ ಪುಷ್ಪಗಳ್ನಾಟ್ದು ಪೂಜೆ ಮಾಡುವುದು ವಾಡಿಕೆ

ರೈಶನ ದುಡಿಮೆಯಲ್ಲಿ ಸಪಭಾಗಿಯಾಗುವ ರಾಸುಗಳಗೆ ಮೈ ತೊಳೆದು ಕೊಂಬುಗಳಗೆ ಬಣ್ಣಗಳನ್ನು ಬಳಿದು ವಿಶೇಷ ಅಲಂಕಾರ ಮಾಡಿ ಕಬ್ಲು ಅವರೇ ಕಾಯಿ ಕಡಲೇಕಾಯಿಗಳನ್ನು ಗೋವುಗಳಿಗೆ ನೇವೇದ್ಯ ಮಾಡಿ ಪೂಜಿಸುತ್ತಿದ್ದ ದೃಕ್ತ ಸಾಮಾನ್ಯವಾಗಿತ್ತು ಈ ಸುಗ್ಗಿ ಪಬ್ದದ ಆಚರಣೆಗೆ ಜನರು ರಾಕ್ರಿ ವೇಳೆ ಬೆಂಕಿ ಹೊತ್ತಿಸಿ ಪವಿತ್ರ ಅಗ್ನಿಗೆ ಪೂಜಿಸಿ ಹಾಡಿ ಕುಣಿದು ಸಂಭ್ರಮಿಸುತ್ತಾರೆ ದೇಶದ ಪಲವು ಭಾಗಗಳಲ್ಲಿ ಇಂದು ಮುಂಜಾನೆಯಿಂದಲೇ ಭಕ್ತರು ದೇವಾಲಯಗಳಿಗೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು

ನಿವ್ಯಕ್ತರಿಗೆ ಜೀವಿತ ಪ್ರಮಾಣ ಪತ್ರ ನೀಡಲು ಆನ್ಲೈನ್ ವ್ಯವಸ್ಥೆ

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು ಕೇಂದ್ರ ಸಚಿವ ಡಿ

ಸದಾನಂದ ಗೌಡ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಕಂದಾಯ ಸಚಿವ ಅರೋಕ್

ಪಕಿರು ಮಾರ್ಗದಡಿ ಬರುವ ಈ ವಿತ್ತರಿತ ಮಾರ್ಗದಲ್ಲಿ ಕೋಣನಕುಂಟೆ ಕ್ರಾಸ್ ದೊಡ್ಡಕಲ್ಲಸಂದ್ರ ವಜ್ರಪಳ್ಳಿ ತಲಘಟ್ಟಮರ ಹಾಗೂ ಅಂಜನಾಮರ ನಿಲ್ದಾಣಗಳಿವೆ ಕರ್ನಾಟಕ ರಾಜ್ಯ ಬಜೆಟ್ ಅಧಿವೇಶನ ಮಾರ್ಚ್ನಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ದಾವಣಗೆರೆಯಲ್ಲಿಂದು ಪೇಳಿದ್ದಾರೆ

ಪಣಕಾಶಿನ ಇತಿಮಿತಿಯೊಳಗೆ ಈ ಬಾರಿ ರೈತವರ ಬಜೆಟ್ ಕೊಡಲು ಪ್ರಯತ್ನ ಮಾಡಲಾಗುವುದು ಎಂದರು ಮಂತ್ರಿಮಂಡಲ ವಿಸ್ತರಣೆಯನ್ನು ತಮ್ಮ ಇತಿಮಿತಿಯಲ್ಲಿ ಮಾಡಲಾಗಿದ್ದು ಕೇಂದ್ರ ನಾಯಕರ ಅವೇಕ್ಷೆಯಂತೆ ಇನ್ನೂ ಒಂದು ಸಚಿವ ಸ್ವಾನವನ್ನು ಉಳಿಸಿಕೊಳ್ಳಲಾಗಿದೆ ಭಾರತ ಮತ್ತು ಆಸ್ವೇಲಿಯ ನಡುವೆ ನಾಳೆ ನಡೆಯಲಿರುವ ನಾಲ್ಲನೇ ಟೆಸ್ಟ್ ಕ್ರಿಕೆಟ್ ಪಂದ್ಯಕ್ಕೆ ಬ್ರಿಸ್ಬೇನ್ನಲ್ಲಿ ವೇದಿಕೆ ಸಜ್ಟಾಗಿದೆ

ಬ್ರಿಸ್ಬೇನ್ನಲ್ಲಿ ಭಾರತ ಆರು ಟೆಸ್ಟ್ ಪಂದ್ಯಗಳನ್ನು ಅಡಿದ್ದು ಐದರಲ್ಲಿ ಸೋತಿದ್ದು ಒಂದು ಪಂದ್ಯ ಡ್ರಾ ಆಗಿದೆ